ವಿವಿಧ ವಲಯಗಳಲ್ಲಿ ಎರಡೂ ರಾಷ್ಷಗಳ ಸಹಕಾರ ಬಲವರ್ಧನೆ ಕುರಿತು ಸಮಾಲೋಚನೆ ನಡೆಯಲಿದ್ದು ಬಳಿಕ ಹಲವು ಒಡಂಬಡಿಕೆಗಳಿಗೆ ಸಹಿ ಬೀಳುವ ನಿರೀಕ್ಷೆಯಿದೆ ಬಳಿಕ ಭಾರತ ಅರ್ಜೆಂಟೀನಾ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾರಿಸಿಯೋ ಮ್ಯಾಕ್ಷಿ ಅವರು ಭಾಷಣ ಮಾಡಲಿದ್ದಾರೆ ಮೂರು ದಿನಗಳ ಭೇಟಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ ಮ್ಯಾಕ್ರಿ ಅವರು ನಾಳೆ ಮುಂಬೈಗೆ ತೆರಳಲಿದ್ದಾರೆ ಇಂದು ಬೆಳಿಗ್ಗೆ ರಾಷ್ಟಪತಿ ಭವನದ ಅಂಗಳದಲ್ಲಿ ಅರ್ಜೆಂಟೀನಾ ರಾಷ್ಟಾಧ್ವಕ್ಷರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಲಾಯಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವಾಡಿಕೆಯಂತೆ ವಿದೇಶಿ ಅತಿಥಿಯನ್ನು ಅಧಿಕೃತವಾಗಿ ಬರಮಾಡಿಕೊಂಡರು ನಂತರ ಅಧ್ಯಕ್ಷ ಮ್ಯಾಕ್ರಿ ರಾಜ್ಫಾಟ್ಗೆ ತೆರಳಿ ರಾಷ್ಟಪಿತ ಮಹಾತ್ಮಾ ಗಾಂಧಿಯವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು

ಟ್ಕಾಗೋರ್ ಅವರ ಕೃತಿಗಳು ಮತ್ತು ಬಾಂಗ್ಲಾ ಕಲೆಗಳ ಪ್ರಚಾರಕ್ಕಾಗಿ ಸಂಸ್ಥೆಗೆ ಈ ಪ್ರಶಸ್ತಿ ದೊರೆತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹರಿಯಾಣದಲ್ಲಿ ರೈತರು ಬಣವೆ ಸುಡುವುದಕ್ಕೆ ಪಯಾರ್ಯವಾಗಿ ಆಧುನಿಕ ವ್ಯವಸ್ಥೆ ಅಳವಡಿಸಿಕೊಂಡಿರುವುದಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶ್ಲಾಘಿಸಿದ್ದಾರೆ

ಸುಗ್ಗಿಯ ನಂತರ ಹೊಲ ಮತ್ತು ಗದ್ದೆಗಳಲ್ಲಿ ಬೆಳೆ ಕಟಾವು ಮಾಡಿದ ನಂತರ ಉಳಿಯುವ ಬಣವೆಗೆ ರೈತರು ಬೆಂಕಿ ಹಾಕುವ ಸಂಪ್ರದಾಯ ಇರುವುದರಿಂದ ವಾಯುಮಾಲಿನ್ದ ಉಂಟಾಗುತ್ತಿತ್ತು ಇದನ್ನು ತಡೆಯಲು ರೈತರು ಕೈಗೊಂಡಿರುವ ಕ್ರಮಗಳನ್ನು ರಾಷ್ಟಪತಿ ಶ್ಲಾಘಿಸಿದ್ದಾರೆ ರಾಜ್ವದಲ್ಲಿ ಸುಗಮ ಉದ್ದಮ ವಾತಾವರಣ ನಿರ್ಮಿಸಲು ಹಾಗೂ ಲಿಂಗ ಅನುಪಾತ ಸುಧಾರಿಸಲು ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಶ್ಲಾಘಿಸಿದ ರಾಷ್ಟಪತಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಕಿಸಾನ್ ರತ್ನ ಮತ್ತು ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು ಇತ್ತೀಚೆಗೆ ಪುಲ್ವಾಮಾದಲ್ಲಿ ಯೋಧರ ಮೇಲೆ ನಡೆದ ಭಯೋತ್ವಾದನಾ ದಾಳಿಯನ್ನು ರಾಷ್ಷಪತಿ ಖಂಡಿಸಿದರು

ದೆಹಲಿಯಲ್ಲಿ ನಿನ್ನೆ ಈ ಕುರಿತು ವಿವರ ನೀಡಿದ ಸಿಆರ್ಪಿಎಫ್ ಮಹಾ ನಿರ್ದೇಶಕ ಆರ್

ಭಟ್ನಾಗರ್ ಸೇನಾ ಪಡೆಗಳ ಸಂಚಾರಕ್ಕೆ ಹೆಚ್ಚು ಭದ್ರತೆ ಒದಗಿಸಲು ನೂತನ ವ್ಯವಸ್ಥೆ ಕಲ್ಪಿಸಲಾಗುವುದು ವಾಹನ ಸಂಚಾರ ನಿಯಂತ್ರಣದ ಜೊತೆಗೆ ಸೇನಾ ತುಕಡಿಗಳ ಸಂಚಾರ ಮಧ್ಯೆ ವಿರಾಮ ಮತ್ತಿತರ ವ್ಣವಸ್ಥೆ ಅಳವಡಿಸಲಾಗುವುದು ಎಂದರು

ಕೇಂದ್ರ ಹಣಕಾಸು ಮಂತ್ರಿ ಅರುಣ್ಜೆಟ್ಲ ಅವರು ದೆಹಲಿಯಲ್ಲಿ ಈಗ ಭಾರತೀಯ ರಿಸರ್ವ್ ಬ್ಲಾಂಕಿನ ಕೇಂದ್ರೀಯ ಮಂಡಳಿಯನ್ನು ಉದ್ದೇಶಿಸಿ ಮಾತನಾಡಿದರು ದೇಶಕ್ಕೆ ಈಗ ದೊಡ್ಡ ಬ್ಲಾಂಕುಗಳ ಅಗತ್ಯವಿದೆ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವುದು ಬ್ಯಾಂಕ್ಗಳ ಪ್ರಮುಖ ಕೆಲಸವಾಗಬೇಕು ಎಂದು ಸಚಿವರು ಹೇಳದರು ಪ್ರತಿವರ್ಷ ಮುಂಗಡ ಪತ್ರ ಮಂಡನೆಯ ನಂತರ ಹಣಕಾಸು ಸಚಿವರು ಈ ಭಾಷಣ ಮಾಡುವುದು ವಾಡಿಕೆ ಮಧ್ಯಂತರ ಮುಂಗಡ ಪ್ರತ್ರದ ಕೆಲವು ಪ್ರಮುಖ ಅಂತಗಳ ಬಗ್ಗೆ ಸಚಿವರು ವಿಶೇಷವಾಗಿ ಪ್ರಸ್ತಾಪಿಸಿದರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗೌವರ್ನರ್ ಶಕ್ತಿಕಾಂತ್ ದಾಸ್ ಉಪಸ್ಟಿತರಿದ್ದರು

ಸಿಂಗ್ ಅಧ್ಯಕ್ಷತೆಯ ಈ ಆಯೋಗ ಪಂಚಾಯತ್ ರಾಜ್ ಹಾಗೂ ನಗರ ಸ್ವಳೀಯ ಸಂಸ್ವೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದೆ

ಭಯೋತ್ಪಾದನೆ ವಿರುದ್ಧದ ಹೋರಾಟ ವಸತಿ ಮತ್ತು ಯುವ ವ್ಹವಹಾರಗಳ ಕುರಿತ ವಿವಿಧ ಒಡಂಬಡಿಕೆಗಳಗೆ ಸಹಿ ಬೀಳುವ ನಿರೀಕ್ಷೆಯಿದೆ ರಬಾತ್ನಲ್ಲಿ ನಿನ್ನೆ ಭಾರತೀಯ ಸಮುದಾಯದವರನ್ನುದ್ದೇಶಿಸಿ ಮಾತನಾಡಿದ ಅಲ್ಲಿನ ವಿದೇಶಾಂಗ ಸಚಿವ ನಾಸರ್ ಬೌರಿತಾ ಭಯೋತ್ವಾದನೆ ವಿರುದ್ದದ ಹೋರಾಟದಲ್ಲಿ ಮೊರೊಕೊ ಮುಂದಾಳತ್ವ ವಹಿಸಿದೆ ಎಂದರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಲೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ

ಅಲ್ಲಿ ನಿರ್ಮಿಸಲಾಗಿರುವ ಸುಂದರ ಟೆಂಟ್ ಸಿಟಿಯಲ್ಲಿ ವಿದೇಶಿ ಪ್ರವಾಸಿಗರಿಗೆ ಆರಾಮದಾಯಕ ವ್ಯವಸ್ಥೆಗಳನ್ನು ಕಲ್ಲಿಸಲಾಗಿದೆ

ಜಿ

ಜಿಯಲ್ಲಿ ನಮನ್ ತನ್ವಾರ್ ಕ್ವಾರ್ಟರ್ ಫೈನಲ್ಸ್ಗೆ ಮುನ್ನಡೆದಿದ್ದಾರೆ

ಜಿ

ಜಿ